ಈ ಸಂದರ್ಭದಲ್ಲಿ ಸುಧಾರಿತ ಸ್ಪೋಟಕ ವಸ್ತುಗಳು ಮತ್ತು ಇನ್ನಿತರೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಎಲ್ಲವನ್ನೂ ಗಮನಿಸಿದಾಗ ಭಯೋತ್ಪಾದಕ ಚಟುವಟಿಕೆಗಳಿಗೆ ಇಸ್ಲಮಾಬಾದ್ ಪ್ರಚೋದನೆ ನೀಡುತ್ತಿದೆ ಎಂಬ ಸುಳಿವು ನೀಡುತ್ತದೆ ಎಂದು ಕರ್ನಲ್ ರಾಜೇಶ್ ಕಾಲಿಯ ತಿಳಿಸಿದ್ದಾರೆ ಜಮ್ಮ ಕಾಶ್ಮೀರದ ಮೂಂಚ್ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಗಡಿ ನಿಯಂತ್ರಣ ರೇಬೆಯುದ್ದಕ್ಕೂ ಪಾಕಿಸ್ತಾನದ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿ ಭಾರತದ ಶಿಬಿರ ಮತ್ತು ಗ್ರಾಮಗಳನ್ನು ಗುರಿಯಾಗಿಸಿಕೊಂಡು ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿವೆ ಪ್ರತಿಯಾಗಿ ಭಾರತದ ಯೋಧರು ತಕ್ಕ ತಿರಗೇಟು ನೀಡಿ ಪಾಕಿಸ್ತಾನದ ಪಡೆಗಳ ದಾಳಿಯನ್ನು ವಿಫಲಗೊಳಿಸಿದ್ದಾರೆ ಎಂದು ರಕ್ಷಣಾ ವಕ್ತಾರರು ತಿಳಿಸಿದ್ದಾರೆ ಈ ಚಕಮಕಿಯಲ್ಲಿ ಸಾವು ನೋವು ಸಂಭವಿಸಿದ ಬಗ್ಗೆ ವರದಿಯಾಗಿಲ್ಲ ಜಮ್ಮು ಕಕ್ರ ಮತ್ತು ಉದಮ್ಮರ್ ಈ ಮೂರು ನಿಲ್ದಾಣಗಳಿಗೆ ಟಿಕೆಟ್ ಕಾಯ್ದಿರಿಸಿರುವ ಪ್ರಯಾಣಿಕರು ಒಂದು ವೇಳೆ ಟಿಕೆಟ್ ರದ್ದುಪಡಿಸಿಕೊಂಡಲ್ಲಿ ಅದರ ಶುಲ್ಕ ತೆಗೆದುಕೊಳ್ಳದಿರಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ ಬೇರೆ ನಿಲ್ದಾಣಗಳಿಂದ ಈ ಮೂರು ರೈಲು ನಿಲ್ದಾಣಗಳಿಗೆ ಬರುವ ಪ್ರಯಾಣಿಕರಿಗೆ ಮಾತ್ರ ಮಂಗಳವಾರ ಬೆಳಗಿನ ಜಾವದವರೆಗೆ ಟಿಕೆಟ್ ರದ್ದತಿ ಮೇಲಿನ ಶುಲ್ಕ ತೆಗೆದುಕೊಳ್ಳುವುದಿಲ್ಲ ಎಂದು ರೈಲ್ವೆ ಇಲಾಖೆ ಪ್ರಕಟಣೆ ತಿಳಿಸಿದೆ ಅಮರನಾಥ್ ಯಾತ್ರಾತ್ರಿಗಳಿಗೆ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಒಂತಿರುಗುವಂತೆ ಜಮ್ಮ ಕಾಶ್ಮೀರ ಆಡಳಿತ ಸೂಚಿಸಿರುವ ಹಿನ್ನೆಲೆಯಲ್ಲಿ ರೈಲ್ವೆ ಇಲಾಖೆ ಈ ನಿರ್ಧಾರ ತೆಗೆದುಕೊಂಡಿದೆ

ಪೈದ್ರಾಬಾದ್ನಲ್ಲಿ ನಿನ್ನೆ ಭಾರತ್ ಡೈನಾಮಿಕ್ ಲಿಮಿಟೆಡ್ನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು ದೇಶೀಯ ತಂತ್ರಜ್ಞಾನದ ಮೂಲಕ ಸಶಸ್ತ ಪಡೆಗಳ ಪ್ರತಿಯೊಂದು ಅಗತ್ಯವನ್ನು ಈಡೇರಿಸಲಾಗುವುದು ಎಂದು ಸ್ಪಷ್ಟವಡಿಸಿದರು

ದೇಶೀಯವಾಗಿ ಇವುಗಳ ಅಭಿವ್ಯದ್ದಿ ಪಡಿಸುವ ಪ್ರಮಾಣ ಹೆಜ್ವಳಗೊಂಡಿದೆ ಭಾರತ್ ಡೈನಾಮಿಕ್ಸ್ ನಂತಹ ಸಂಸ್ವೆಗಳ ಕರಿಣಶ್ರಮ ಇದಕ್ಕೆ ಕಾರಣವಾಗಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು

ನಿನ್ನೆ ಆರಂಭವಾದ ಈ ಕಾರ್ಯಾಗಾರವನ್ನು ಉದ್ವಾಟಿಸಿದ ಬಳಿಕ ಮಾತನಾಡಿದ್ದ ಅವರು ಸಂಸತ್ ಕಲಾಪಗಳ ವೇಳೆ ಸಂಸದರು ತಮ್ಮ ಕ್ಷೇತ್ರಗಳ ಅಭಿವೃದ್ದಿಗೆ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಬೇಕು ಸಚಿವರಾಗಿ ಸಂಸದರಾಗಿ ಆಯ್ಲೆಯಾದರೂ ತಳಮಟ್ಟದ ಕಾರ್ಯಕರ್ತರಂತೆ ಪಕ್ಷದ ಪಿತವನ್ನು ಚಿಂತಿಸಬೇಕು ಎಂದು ತಮ್ಮ ಪಕ್ಷದ ಸಂಸದರಿಗೆ ಸೂಚಿಸಿದರು ಪ್ರಧಾನಮಂತ್ರಿಯವರ ಹೇಳಿಕೆ ಉಲ್ಲೇಖಿಸಿರುವ ಸಂಸದೀಯ ವ್ಚವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ಪಕ್ಷವು ತನ್ನ ಶತ್ವ

ಬಿಜೆಪಿ ಅಧ್ಯಕ್ಷ ಹಾಗೂ ಗ್ಬಹ ಸಚಿವ ಅಮಿತ್ ಶಾ ಮತ್ತು ಪಕ್ಷದ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಸಹ ಈ ಅಭ್ಯಾಸ ಕಾರ್ಯಾಗಾರದಲ್ಲಿ ಕೆಲವು ಮಾಹಿತಿ ನೀಡಿದರು ಸಂಸತ್ತಿನ ಅಧಿವೇಶನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಶಿಸ್ತಿನ ನಡವಳಿಕೆ ಕುರಿತು ಸಂಸದರಿಗೆ ತಿಳಿಸಿಕೊಡಲು ಈ ಕಾರ್ಯಾಗಾರ ಆಯೋಜಿಸಲಾಗಿದೆ

ರಾಜ್ದದಲ್ಲಿ ವೈದ್ಯರು ನರ್ಸ್ ಹಾಗೂ ಪ್ಚಾರಾ ಮೆಡಿಕಲ್ ಸಿಬ್ಬಂದಿ ಕೊರತೆಗೆ ಲಾಲೂ ಪ್ರಸಾದ್ ಹಾಗೂ ರಾಜ್ದಿದೇವಿ ನೇತ್ಪತ್ತದ ಆರ್ಜೆಡಿ ಸರ್ಕಾರಗಳೇ ಜವಾಬ್ಲಾರಿಯೆಂದು ಸುಶೀಲ್ ಕುಮಾರ್ ಮೋದಿ ಹೇಳಿದರು ಭಾರತ ಮತ್ತು ಗಿನಿ ದೇಶಗಳ ನಡುವೆ ವ್ಚಾಪಾರ ವ್ಚದ್ದಿಗಾಗಿ ವ್ಚಾಪಾರ ಮತ್ತು ಪೂಡಿಕೆಯಲ್ಲಿ ಪಲವಾರು ಅವಕಾಶಗಳಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಗಿನಿ ದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ನಿನ್ನೆ ಕೊನಾಕ್ರೆಯೆನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆರೋಗ್ಯ ಕ್ಷೇತ್ರ ಯಬೋಲಾ ವಿರುದ್ದದ ಹೋರಾಟ ಕೃಷಿ ಸಾರಿಗೆ ಮತ್ತು ಇಂಧನ ಭದ್ರತೆ ಸೇರಿದಂತೆ ಅನೇಕ ಪ್ರಮುಖ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಹಕಾರದ ಅಗತ್ಯತೆಯನ್ನು ಒತ್ತಿ ಹೇಳಿದರು ಬೆನಿನ್ ಗಾಂಬಿಯಾ ಮತ್ತು ಗಿನಿ ಈ ಮೂರು ಆಫಿಕನ್ ದೇಶಗಳ ಪ್ರವಾಸ ಮುಗಿಸಿ ರಾಷ್ಷಪತಿಯವರು ಸ್ವದೇಶಕ್ಕೆ ಹಿಂತಿರುಗಿದ್ದಾರೆ

ಟೆಕ್ಸಾಸ್ ಗವರ್ನರ್ ಗ್ರೇಗ್ ಅಬೋಟ್ ಈ ವಿಷಯ ಖಚಿತಪಡಿಸಿದ್ದಾರೆ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಕರಾಳದಿನವಾಗಿದೆ ಎಂದು ಅವರು ಹೇಳಿದ್ದಾರೆ ಅಮೆರಿಕ ಮೆಕ್ಲಿಕೋ ಗಡಿ ಪ್ರದೇಶದ ಕೆಲವೇ ಮೈಲುಗಳ ದೂರದಲ್ಲಿರುವ ಸಿಯಲೋ ವಿಷ್ಣ ಮಳಿಗೆ ಸಮೀಪ ಈ ಪತ್ಸಾಕಾಂಡ ನಡೆದಿದೆ

ಮಹಿಳಾ ಪೌಷ್ಠಿಕಾಂಶ ಯೋಧರನ್ನು ಸೃಷ್ಟಿಸುವ ಮೂಲಕ ಅಥವಾ ಕುಗ್ರಾಮ ಮಟ್ಟದಲ್ಲಿ ನಾಯಕರನ್ನು ಬದಲಾಯಿಸುವ ಮೂಲಕ ದೇಶದಲ್ಲಿ ಪೌಷ್ಟಿಕಾಂಶದ ಕ್ರಾಂತಿಗೆ ಕಾರಣವಾಗಬೇಕೆಂದು ಉಪರಾಷ್ಷಪತಿ ಎಂ ವೆಂಕಯ್ಯನಾಯ್ತು ಕರೆ ನೀಡಿದ್ದಾರೆ

ಸರಣಿಯ ಎರಡನೇ ಪಂದ್ಯ ಇದೇ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿದೆ

ಮುಕ್ತಾಯ